ಭ್ರಷ್ಟಾಚಾರ ಹಗರಣ ಮತ್ತು ನಕಾರಾತ್ಮಕತೆಯ ಗುಂಪೇ ಪ್ರತಿಪಕ್ಷಗಳ ಮೈತ್ರಿಕೂಟ ಎಂದು ಬಣ್ಣಿಸಿದ ಪ್ರಧಾನಿ ನರೇಂದ್ರ ಮೋದಿ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲು ಅನಿವಾರ್ಯ ಎಂದು ಈಗಲೇ ವಿದ್ಯುನ್ನಾನ ಮತಯಂತ್ರಗಳ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ ಎಂದು ಹೇಳಿಕೆ

ತಮಿಳುನಾಡಿನ ತಿರುಚಿರಾಪಳ್ದಿಯಲ್ಲಿ ದೇಶದ ಎರಡನೇ ರಕ್ಷಣಾ ಕ್ಷೆಗಾರಿಕಾ ಕಾರಿಡಾರ್ ಉದ್ವಾಟಿಸಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್

ನಾಳೆ ಪುಷ್ ಪೌರ್ಣಿಮೆಯ ಅಂಗವಾಗಿ ನಡೆಯಲಿರುವ ಎರಡನೇ ಪ್ರಧಾನ ಸ್ನಾನಕ್ಕೆ ಕುಂಭ ಮೇಳದಲ್ಲಿ ಸಕಲ ಸಿದ್ದತೆ

ಮಹಾರಾಷ್ಟದ ಹತ್ತನಂಗಲೆ ಕೊಲ್ಲಾಪುರ್ ಮಾಧಾ ಸತಾರಾ ಮತ್ತು ದಕ್ಷಿಣ ಗೋವಾ ಲೋಕಸಭಾ ಕ್ಷೇತ್ರದ ಬೂತ್ ಮಟ್ಟದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪ್ರಧಾನಮಂತ್ರಿಯವರು ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಂವಾದ ನಡೆಸಿದರು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮಗೆ ಅನಿವಾರ್ಯವಾಗಿರುವ ಸೋಲಿಗೆ ಕಾರಣ ಹುಡುಕುವ ರೀತಿಯಲ್ಲಿ ಈಗಲೇ ಅವರು ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ ಎಂದು ಹೇಳಿದರು ಮೈತ್ರಿಯ ಪಕ್ಷಗಳಗೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ವಿಶ್ವಾಸವಿಲ್ಲ

ದೋಷಾರೋಪಣೆ ಮಾಡುವುದರಲ್ಲಿ ತಲ್ಲೀನವಾಗಿವೆ ಎಂದು ದೂರಿದರು ನಿನ್ನೆ ಟಿ ಎಂ

ನೇತೃತ್ವದಲ್ಲಿ ನಡೆದ ಪ್ರತಿಪಕ್ಷಗಳ ರಾಲಿ ವಂಶಪಾರಂಪರ್ಯ ರಾಜಕೀಯವನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಮಾತ್ರ ನಡೆದಿದೆ ಎಂದರು

ಪಶ್ಚಿಮ ಬಂಗಾಳ ಮುಖ್ಚಿಮಂತ್ರಿ ಮಮತಾ ಬ್ದಾನರ್ಜಿ ಅವರ ಹೆಸರನ್ನು ಪ್ರಸ್ತಾಪಿಸದೆ ಮಾತನಾಡಿದ ಮೋದಿ ಪಂಚಾಯತಿ ಚುನಾವಣೆಗಳಲ್ಲೇ ದೊಡ್ಡ ಮಟ್ಟದ ಹಿಂಸಾಚಾರದಲ್ಲಿ ತೊಡಗಿದ ಆ ಪಕ್ಷ ಈಗ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸುವ ಮಾತನಾಡುತ್ತಿದೆ ಎಂದರು

ಚುನಾವಣೆ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕ್ಲೆಗೊಳ್ಳಲಾಗಿದೆ ಎಂಬ ಆರೋಪವನ್ನು ಅವರು ತಳ್ಳಹಾಕಿದರು

ಈ ಕಾರಿಡಾರ್ ಚೆನ್ನೈ ಹೊಸೂರು ಸೇಲಂ ಕೊಯಮತ್ತೂರು ಮತ್ತು ತಿರುಚಿರಾಪಳ್ಳಗಳನ್ನು ಅಂಚುಗಳನ್ನಾಗಿ ಒಳಗೊಂಡಿದೆ ಸಭಿಕರನ್ನುದ್ದೇತಿಸಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಮೇಕ್ ಇನ್ ಇಂಡಿಯಾ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮದ ಅಡಿಯಲ್ಲಿ ಭಾರತೀಯ ಕೈಗಾರಿಕೆ ಸಶಸ್ತ ಪಡೆಗಳೊಂದಿಗೆ ಮತ್ತು ಉತ್ತಮ ರಕ್ಷಣಾ ತಂತ್ರಜ್ವಾನದ ಸಹ ನಿರ್ಮಾಣದಲ್ಲಿ ತೊಡಗಿಕೊಳ್ಳುವುದನ್ನು ಖಾತ್ರಪಡಿಸಲು ತಮ್ಮ ಸಚಿವಾಲಯ ಹಲವು ಉಪಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು ಈ ಕಾರಿಡಾರ್ ಗಳ ಅಭಿವೃದ್ದಿಯು ವೇಗವರ್ಧಿತ ಬೆಳವಣಿಗೆ ಮತ್ತು ಪ್ರಾದೇಶಿಕ ಉದ್ದಮದ ಒಟ್ಟುಗೂಡುವಿಕೆಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು ದೇಶದಲ್ಲಿ ಮತ್ತು ಪ್ರದೇಶದಲ್ಲಿ ರಕ್ಷಣಾ ಉತ್ಪಾದನೆಯ ಹೆಚ್ಚಕ್ಕೆ ಇದು ಇಂಬು ನೀಡಲಿದ್ದು ಉತ್ತಮ ಯೋಜಿತ ಮತ್ತು ಸಮರ್ಥ ಕೈಗಾರಿಕಾ ನೆಲೆ ಕಲ್ಪಿಸುತ್ತದೆ ಎಂದು ರಕ್ಷಣಾ ಸಚಿವರು ಹೇಳಿದರು ರಕ್ಷಣಾ ಉತ್ಪಾದನೆಯ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಸೇರ್ಪಡೆಗೊಳ್ಳಲು ಇದು ಕೈಗಾರಿಕೆಗಳಿಗೆ ನೆರವಾಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು ದೇಶದ ಮೊದಲ ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಗೆ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಕಳೆದ ಆಗಸ್ಟ್ ನಲ್ಲಿ ಚಾಲನೆ ನೀಡಲಾಗಿತ್ತು ಮಾರಿಷಸ್ ಶ್ರಧಾನಮಂತ್ರಿ ಶ್ರವಿಂದ್ ಕುಮಾರ್ ಜುಗ್ನೌತ್ ಒಂದು ವಾರದ ಭೇಟಗಾಗಿ ಇಂದು ಬೆಳಗ್ಗೆ ದೆಹಲಿಗೆ ಆಗಮಿಸಿದರು ನಾಳೆ ಅವರು ಪ್ರವಾಸಿ ಭಾರತೀಯ ದಿವಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ವಾರಾಣಸಿಗೆ ತೆರಳಲಿದ್ದಾರೆ ತಮ್ಮ ಭೇಟಿಯ ವೇಳೆ ಜುಗ್ನೌತ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ ಗಂಗಾರತಿಯಲ್ಲೂ ಭಾಗಿಯಾಗುವ ಅವರು ನಂತರ ದೋಣಿ ವಿಹಾರ ಕೈಗೊಳ್ಳಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಭಾರತಕ್ಕೆ ಭೇಟಿ ನೀಡಿರುವ ಗಣ್ಯರನ್ನು ಭೇಟಿಯಾಗಲಿದ್ದಾರೆ ತಮ್ಮ ಭೇಟಿಯ ವೇಳೆ ಜುಗ್ನೌತ್ ಅವರು

ಮುಂದೈನಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವಕ್ಕೂ ಅವರು ಸಾಕ್ಷಿಯಾಗಲಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರು ಇಂದು ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆ ಏಮ್ಸ್ ನಿಂದ ಬಿಡುಗಡೆಯಾದರು ಹಂದಿ ಜ್ವರ ಪೀಡಿತರಾಗಿದ್ದ ಅವರು ಚಿಕಿತ್ಸೆಗಾಗಿ ಕಳೆದ ಬುಧವಾರ ಆಸ್ಪತ್ರೆಗೆ ದಾಖಲಾಗಿದ್ದರು ದ್ರೇಕ್ ಜಮ್ನು ಮತ್ತು ಕಾಶ್ಮೀರದಲ್ಲಿ ಇಂದು ಬೆಳಗ್ಗೆ ಸೇನಾ ಹೆಲಿಕಾಪ್ಟರ್ ಗಳು ಲೆಹ್ ತಾಂತ್ರಿ ವಿಮಾನ ನಿಲ್ದಾಣ ಪ್ರದೇಶಿಂದ ಪದುಮ್ ಜನ್ನಾರ್ಗೆ ಮೂರು ಮೃತ ದೇಹಗಳನ್ನು ಸ್ವಳಾಂತರಿಸಿವೆ ಕರ್ದುಂಗ್ ಲಾ ಹಿಮಪಾತದ ಸ್ವಳದಿಂದ ಬಂದಿರುವ ಇತ್ತೀಚಿನ ವರದಿಗಳ ರೀತ್ಯ ರಕ್ಷಣಾ ತಂಡಗಳಿಂದ ಯಾವುದೇ ಪ್ರಗತಿ ಸಾಧ್ಯವಾಗಿಲ್ಲ

ಆದರೆ ಸತತವಾಗಿ ಹಿಮ ಬೀಳುತ್ತಲೆ ಇದ್ದ ಕಾರಣ ರಕ್ಷಣಾ ತಂಡಗಳ ಕಾರ್ಯಾಚರಣೆಗೆ ಅಡ್ಡಿಯಾಯಿತು ಮತೊಂದೆಡೆ ಹಿಮಪಾತವಾದಾಗ ಉರುಳದ ಹಿಮಗಡ್ನೆ ಬಂಡೆಯಂತೆ ಗಟ್ಟಿಯಾಗಿದೆ ಇದು ಕೂಡ ರಕ್ಷಣಾ ಕಾರ್ಯಚರಣೆ ಕಠಿಣವಾಗಲು ಕಾರಣವಾಗಿದೆ ಆದಾಗ್ಲೂ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆ ಮುಂದುವರಿಸಿವೆ

ನಾಳೆ ಮುಂಜಾನೆ ಚಂದ್ರ ಭೂಮಿ ಮತ್ತು ಸೂರ್ಯ ಮೂರೂ ಸಮಾನಾಂತರ ರೇಖೆಗೆ ಬರಲಿದ್ದು ಈ ವರ್ಷದ ಮೊದಲ ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ ನಾಳೆ ಚಂದ್ರ ಭೂಮಿಗೆ ಹತ್ತಿರಕ್ಕೆ ಬರುವ ಹಿನ್ನೆಲೆಯಲ್ಲಿ ಬ್ಬಹತ್ ಚಂದ್ರ ದರ್ಶನವೂ ಆಗಲಿದೆ ಚಂದ್ರ ಮಾಮೂಲಿಗಿಂತ ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಗೋಚರಿಸಲಿದೆ

ವರದಿಯ ರೀತ್ಯ ಯುಕೆ ಮತ್ತು ಫ್ರಾನ್ಸ್ ಬಹುತೇಕ ಸಮಾನ ಜನಸಂಖ್ಯೆ ಹೊಂದಿದ್ದರೂ ನಿಯಮಿತವಾಗಿ ಅಭಿವೃದ್ದಿಯ ಕಾರಣದಿಂದಾಗಿ ಇದೇ ರೀತಿಯಲ್ಲಿ ಸ್ಟಾನ ಬದಲಾವಣೆ ಕಾಣುತ್ತಿದ್ದರೆ ಭಾರತವು ಬಹುತೇಕ ಶಾಶ್ವತವಾಗಿ ತ್ರೇಯಾಂಕದಲ್ಲಿ ಏರಿಕೆ ದಾಖಲಿಸುತ್ತಿದೆ ಪಡಬ್ಲ್ಯುಸಿ ಜಾಗತಿಕ ಆರ್ಥಿಕ ನಿಗಾ ವರದಿ ವಾಸ್ತವ ದೇಶೀಯ ಒಟ್ಟು ಉತ್ತನ್ನ ವೃದ್ದಿಯನ್ನು ಯು

ಕೆಯನ್ನು ಹಿಂದೆ ತಳ್ಳಿ ಐದನೇ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ ಎಂದಿದೆ

ಅಮೆರಿಕ ವಿಶ್ವದ ಅತಿ ದೊಡ್ಡ ಆರ್ಥಿಕ ರಾಷ್ಟವಾಗಿದ್ದು

ಮೇಳದ ಆಡಳಿತ ವಾಹನ ಸಂಚಾರದ ಮಾರ್ಗ ಬದಲಾವಣೆ ಮಾಡಿದ್ದು ಮೇಳ ನಡೆಯುವ ಪ್ರದೇಶಕ್ಕೆ ತುರ್ತು ಸೇವೆಯ ವಾಹನಗಳಗೆ ಮಾತ್ರ ಪ್ರವೇಶ ಕಲ್ಪಿಸಲಾಗಿದೆ ಪುಷ್ ಪೌರ್ಣಿಮೆಯನ್ನು ಪವಿತ್ರ ದಿನ ಎಂದು ಪರಿಗಣಿಸಲಾಗಿದ್ದು ಇದು ಕುಂಭ ಮೇಳದ ಒಂದು ತಿಂಗಳ ಕಲ್ಪವಾಸದ ಆರಂಭದ ಸಂಕೇತವಾಗಿದೆ ಕಲ್ಪವಾಸದ ಸಮಯದ ಪೂರ್ತಿ ಲಕ್ಷಾಂತರ ಜನರು ಸಂಗಮ ಸ್ನಳದ ಬಳಿ ಡೇರೆಗಳಲ್ಲಿ ಉಳಿದು ದಿನಕ್ಕೆ ಮೂರು ಬಾರಿ ತಿಂಗಳಿಡೀ ಪವಿತ್ರ ಸ್ನಾನ ಮಾಡುತ್ತಾರೆ ಮತ್ತು ಒಪ್ಪತ್ತು ಮಾತ್ರ ಆಹಾರ ಸ್ವೀಕರಿಸುತ್ತಾರೆ

ದೇಶದಾದ್ಯಂತ ಎಲ್ಲ ಶಾಲೆಗಳಲ್ಲಿ ದಿನಕ್ಕೆ ಒಂದು ಗಂಟೆ ಕ್ರೀಡಾ ಅವಧಿಯನ್ನು ಕಡ್ಡಾಯಗೊಳಿಸಲು ಕೇಂದ್ರ ಸರ್ಕಾರ ಸಂಕಲ್ಪಿಸಿದೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ